ದೇಶಾದ್ಯಂತ ಕೊರೋನಾ ಪ್ರಕರಣಗಳ ಸಂಖ್ಯೆ ಶ್ಲಿರವಾಗಿ ಇಳಿಕೆ ಕಾಣುತ್ತಿದೆ ಎಂಬ ಅಂಶ ಕುರಿತು ಪ್ರಧಾನಿ ಅವರು ಸಭೆಯಲ್ಲಿ ಮಾಹಿತಿ ಸಂಗ್ರಹಿಸಿದರು

ಅವು ಈಗ ಸುಧಾರಿತ ಹಂತದಲ್ಲಿ ಅಭಿವ್ವದ್ದಿಪಡಿಸಲಾಗುತ್ತಿದೆ

ನೆರೆಯ ಆಫ್ರಾನಿಸ್ತಾನ ಭೂತಾನ್ ಬಾಂಗ್ಲಾದೇಶ ಮಾಲ್ಜೀವ್ಸ್ ಮಾರಿಷಸ್ ನೇಪಾಳ ಮತ್ತು ಶ್ರೀಲಂಕಾದಲ್ಲಿ ಭಾರತೀಯ ವಿಜ್ಞಾನಿಗಳು ಸಪಭಾಗಿತ್ತದಲ್ಲಿ ಸಂಶೋಧನಾ ಸಾಮರ್ಥ್ಲಗಳನ್ನು ಬಲಪಡಿಸುತ್ತಿದ್ದಾರೆ ಜೊತೆಗೆ ಬಾಂಗ್ಲಾದೇಶ ಮ್ಯಾನ್ನಾರ್ ಕತಾರ್ ಮತ್ತು ಭೂತಾನ್ನಿಂದ ಪ್ರಯೋಗಾಲಯ ಪರೀಕ್ಷೆಗಳಿಗೆ ಮನವಿ ಬಂದಿದೆ ಎಂಬ ವಿಚಾರವನ್ನು ಅಧಿಕಾರಿಗಳು ಸಭೆಯಲ್ಲಿ ಪ್ರಧಾನಿಯವರ ಗಮನಕ್ಕೆ ತಂದರು

ಜಾಗತಿಕ ಸಮುದಾಯಕ್ಕೆ ನಮ್ನ ಲಸಿಕೆ ತಲುಮವಂತೆ ಪ್ರಯತ್ನ ಮುಂದುವರೆಸಬೇಕು ಎಂದು ಪ್ರಧಾನಿಯವರು ಸಭೆಯಲ್ಲಿ ಸೂಚನೆ ನೀಡಿದರು

ಪ್ರತಿನಿತ್ನ ಕೋವಿಡ್ ಸೋಂಕಿತರ ಗುಣಮುಖ ಪ್ರಮಾಣ ಏರಿಕೆ ಕಾಣುತ್ತಿದ್ಲು

ಸಕ್ರಿಯ ಪ್ರಕರಣಗಳು ಮತ್ತು ಚೇತರಿಕೆ ಪ್ರಕರಣಗಳ ನಡುವಿನ ವ್ಯತ್ಯಾಸ ಶ್ಲಿರವಾಗಿ ಹೆಚ್ಚಾಗುತ್ತಿದೆ ಅಧಿಕ ಸಂಖ್ಯೆಯಲ್ಲಿ ಹೊಸ ಪ್ರಕರಣಗಳು ಪತ್ತೆಯಾಗುತ್ತಿರುವ ಕರ್ನಾಟಕ ಕೇರಳ ರಾಜಸ್ತಾನ ಛತ್ತೀಸ್ಫಡ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಿಗೆ ಉನ್ನತ ಮಟ್ಲದ ಕೇಂದ್ರ ತಂಡಗಳನ್ನು ನಿಯೋಜಿಸಲಾಗಿದೆ ಎಂದು ಕೇಂದ್ರ ಆರೋಗ್ಲ ಮತ್ತು ಕುಟುಂಬ ಕಲ್ನಾಣ ಸಚಿವಾಲಯ ತಿಳಿಸಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೋಮವಾರ ಆಯೋಜಿತವಾಗಿರುವ ಮಹಾ ಸವಾಲುಗಳ ವಾರ್ಷಿಕ ವರ್ಚುಯಲ್ ಸಮಾವೇಶದ ಉದ್ವಾಟನಾ ಕಾರ್ಯಕ್ರಮ ಉದ್ಲೇಶಿಸಿ ಪ್ರದಾನ ಭಾಷಣ ಮಾಡಲಿದ್ಲಾರೆ

ಅಂತಾರಾಷ್ಷೀಯ ನೀತಿ ನಿರೂಪಕರು ವಿಜ್ವಾನ ಕ್ಷೇತ್ರದ ನಾಯಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜಾಗತಿಕ ಆರೋಗ್ಗ ಸಮಸ್ನೆಗಳ ನಿವಾರಣೆ ಕುರಿತು ಚರ್ಚೆ ನಡೆಸಲಿದ್ದಾರೆ

ಅಮೆರಿಕದ ಬಿಲ್ ಮತ್ತು ಮಿಲ್ಲಿಂದಾ ಗೇಟ್ಸ್ ಪ್ರತಿಷ್ಠಾನವು ಕಾರ್ಯಕ್ರಮದ ಸಹಭಾಗಿತ್ವ ಹೊಂದಿದೆ ಜೈವಿಕ ತಂತ್ರಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ಭಾರತೀಯ ವೈದ್ಯಕೀಯ ಸಂಶೋಧನ ಮಂಡಳಿ ನೀತಿ ಆಯೋಗ ಗ್ರ್ಯಾಂಡ್ ಚಾಲೆಂಜರ್ಸ್ ಕೆನಡಾ ಅಮೆರಿಕದ ವೆಲ್ಕಂ ಮತ್ತಿತರ ಸಂಶೋಗಳು ಕೈ ಜೋಡಿಸಿವೆ ಆರೋಗ್ಯ ಸಚಿವ ಡಾ ಪರ್ಷವರ್ಧನ್ ಬಿಲ್ಗೇಟ್ಸ್ ಮತ್ತಿತರ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಬಿಹಾರದಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆಗೆ ರಾಷ್ಟೀಯ ಜನತಾದಳ ಆರ್ಜೆಡಿ ನೇತೃತ್ವದ ಮಹಾಮ್ಮೆಪ್ರಿಕೂಟ ಇಂದು ಜಂಟಿ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ ಈ ಪ್ರಣಾಳಿಕೆಗೆ ಬದ್ಲವ್ ಕಾ ಸಂಕಲ್ಪ್ ಅಥವಾ ಬದಲಾವಣೆಯ ಬದ್ಧತೆ ಎಂಬ ಹೆಸರಿಡಲಾಗಿದೆ ಬಿಹಾರದಲ್ಲಿ ತಮ್ಮ ಸರ್ಕಾರವನ್ನು ಆಡಳಿತಕ್ಕೆ ತಂದರೆ ರಾಜ್ಯದ ಸಾವಿರಾರು ಯುವ ಸಮುದಾಯಕ್ಕೆ ಉದ್ಯೋಗಾವಕಾಶ ಮತ್ತು ಕೇಂದ್ರ ಸರ್ಕಾರ ಇತ್ತೀಚೆಗೆ ಜಾರಿಗೆ ತಂದ ಕೃಷಿ ಕಾಯ್ದೆಗಳನ್ನು ರದ್ದು ಮಾಡುವುದಾಗಿ ಆರ್ಜೆಡಿ ನೇತೃತ್ವದ ಮಪಾ ಮೈತ್ರಿಕೂಟ ತನ್ನ ಪ್ರಣಾಳಿಕೆಯಲ್ಲಿ ಭರವಸೆ ನೀಡಿದೆ

ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೆವಾಲ ಮಾತನಾಡಿ ಮಪಾ ಮೈತ್ರಿಕೂಟದ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅಧಿವೇಶನದ ಮೊದಲ ದಿನವೇ ವಿವಾದತ್ಮಾಕ ಕೃಷಿ ವಲಯದ ಕಾಯ್ದೆಗಳನ್ನು ರದ್ದುಪಡಿಸಲಿದೆ ಎಂದು ಭರವಸೆ ನೀಡಿದರು ಭಾರಿ ಮಳೆ ಮತ್ತು ಪ್ರವಾಪದ ನಂತರ ಎದುರಾಗಿರುವ ಅತಿವ್ಯಷ್ಟಿ ಪರಿಶ್ಠಿತಿಯ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕರ್ನಾಟಕ ಮತ್ತು ಮಹಾರಾಷ್ಟ ಮುಖ್ಯಮಂತ್ರಿಗಳ ಜತೆ ಮಾತುಕತೆ ನಡೆಸಿದ್ದಾರೆ ರಕ್ಷಣೆ ಮತ್ತು ಪರಿಪಾರ ಕಾರ್ಯಾಚರಣೆಗೆ ಅಗತ್ತವಿರುವ ಎಲ್ಲಾ ಸಹಾರ ಮತ್ತು ನೆರವು ನೀಡುವುದಾಗಿ ನರೇಂದ್ರ ಮೋದಿ ಅವರು ಉಭಯ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಭರವಸೆ ನೀಡಿದ್ದಾರೆ ಮಹಾರಾಷ್ಟದ ನಾನಾ ಕಡೆ ಭಾರಿ ಮಳೆ ಮತ್ತು ಪ್ರವಾಪ ಪರಿಸ್ಥಿತಿಯಿಂದ ಎದುರಾಗಿರುವ ಸಂಕಷ್ಟ ಪರಿಸ್ಥಿತಿ ನಿಭಾಯಿಸಲು ಅಗತ್ತವಿರುವ ಎಲ್ಲಾ ಸಹಕಾರ ನೀಡುವುದಾಗಿ ಮಹಾರಾಷ್ಟ ಮುಖ್ಯಮಂತ್ರಿ ಉದ್ಧವ್ ಕಾಕ್ರೆ ಅವರಿಗೆ ಭರವಸೆ ನೀಡಿದ್ದೇನೆ ಎಂದು ಪ್ರಧಾನಮಂತ್ರಿ ಟ್ವೀಟ್ ಮಾಡಿದ್ದಾರೆ ಮತ್ತೊಂದು ಟ್ವೀಟ್ನಲ್ಲಿ ಕರ್ನಾಟಕ ಪರಿಶ್ವಿತಿ ಕುರಿತು ಪ್ರಸ್ತಾಪಿಸಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುಖ್ಯಮಂತ್ರಿ ಬಿ ಎಸ್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 ಕರ್ನಾಟಕದ ಸಹೋದರ ಸಹೋದರಿಯರ ಸಂಕಷ್ಟಗಳಿಗೆ ಸ್ಪಂದಿಸಲು ಕೇಂದ್ರ ಸರ್ಕಾರ ಅವರ ಜತೆ ನಿಂತಿದೆ ರಕ್ಷಣಾ ಮತ್ತು ಪರಿಪಾರ ಕಾರ್ಯಾಚರಣೆಗೆ ಕೇಂದ್ರದಿಂದ ಎಲ್ಲಾ ರೀತಿಯ ನೆರವು ನೀಡಲಾಗುವುದು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿ ಬಿ ಎಸ್

ನವರಾತ್ರಿಯ ಚೊಚ್ಚಲ ದಿನವಾದ ಇಂದು ದುರ್ಗಾದೇವಿಯನ್ನು ಶೈಲಮತ್ರಿಯಾಗಿ ಪೂಜಿಸಲಾಗುತ್ತದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವರಾತ್ರಿ ಅಂಗವಾಗಿ ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ ಮಾತೆ ಜಗದಾಂಬೆಯು ನಾಡಿನ ಜನತೆಗೆ ಸಂತಸ ಶಾಂತಿ ಮತ್ತು ಸಮೃದ್ಧಿ ತರಲಿ ಎಂದು ಅವರು ಟ್ವೀಟ್ ಮಾಡಿದ್ದಾರೆ ಜಗದಾಂಬೆಯ ಅಶೀರ್ವಾದದಿಂದ ಈ ಸುಂದರ ಪೃಥ್ವಿ ಆರೋಗ್ಯಕರವಾಗಿ ಸುರಕ್ಷಿತವಾಗಿ ಮತ್ತು ಸಮ್ಯದ್ಧವಾಗಿರಲಿ ಎಂದು ಪ್ರಾರ್ಥಿಸಿದ್ದಾರೆ ಜಗದಾಂಬೆಯು ನಮ್ಮೆಲ್ಲರ ಸಕಾರಾತ್ಮಕ ಬದಲಾವಣೆಗೆ ಬಲ ನೀಡಲಿ

ಸಾಮಾಜಿಕ ಸೌಪಾರ್ದತೆಗೆ ಹೆಸರಾಗಿದ್ದ ಅಗ್ರಸೇನಾ ನಿಜವಾದ ಕರ್ಮಯೋಗಿ ಆಗಿದ್ದರು ಮಾನವನ ಅಭ್ಯದಯ ದಾನ ಮತ್ತು ಬಡವರನ್ನು ಮೇಲೆತ್ತುವ ವಿಚಾರದಲ್ಲಿ ಅವರು ದೇಶವಾಸಿಗಳಿಗೆ ಸದಾಕಾಲ ಸ್ಫೂರ್ತಿಯ ಸೆಲೆಯಾಗಿದ್ದಾರೆ ಎಂದು ಪ್ರಧಾನಿ ನೆನಮ ಮಾಡಿಕೊಂಡಿದ್ದಾರೆ

ಭಾರತದ ಆಹಾರ ನಿಗಮ ಸೇರಿದಂತೆ ಸರ್ಕಾರದ ವಿವಿಧ ಸಂಸ್ಥೆಗಳು ಪಂಜಾಬ್ ಪರಿಯಾಣ ಉತ್ತರ ಪ್ರದೇಶ ತಮಿಳುನಾಡು ಉತ್ತರಾಖಂಡ ಚಂಡೀಗಢ ಕೇರಳ ಮತ್ತು ಜಮ್ನು ಮತ್ತು ಕಾಶ್ಮೀರ ಮತ್ತಿತರ ರಾಜ್ಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಕನಿಷ್ನ ಬೆಂಬಲ ಬೆಲೆಗೆ ಭತ್ತ ಖರೀದಿಸಿವೆ ಈಗ ಜಾರಿಯಲ್ಲಿರುವ ಎಂಎಸ್ಪಿ ಯೋಜನೆಯ ಪ್ರಕಾರ ಸರ್ಕಾರವು ಮುಂಗಾರು ಬೆಳೆಗಳನ್ನು ಕನಿಷ್ಟ ಬೆಂಬಲ ಬೆಲೆಯಡಿ ರೈತರಿಂದ ಖರೀದಿಸುತ್ತಿದೆ